ಕೊರೋನಾ ವೈರಸ್ ಲಾಕ್ ಡೌನ್ ನಿಂದಾಗಿ ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಮತ್ತೆ ಕೇಂದ್ರ ಸರ್ಕಾರ ಮುಂದಾಗಿದೆ

ಕೊರೋನಾ ವೈರಸ್ ಲಾಕ್ ಡೌನ್ ನಿಂದಾಗಿ ವಿದೇಶಗಳಲ್ಲಿರುವ ಭಾರತೀಯರು ಪೊರಗೆ ಬರಲಾಗದೇ ಪರಿತಪಿಸುತ್ತಿದ್ದಾರೆ ಪ್ರಮುಖವಾಗಿ ಗಲ್ಪ್ ರಾಷ್ಟಗಳಲ್ಲಿರುವ ಲಕ್ಷಾಂತರ ಭಾರತೀಯರು ತವರಿಗೆ ಮರಳಲು ತವಕಿಸುತ್ತಿದ್ದು ಇದೀಗ ಇವರನ್ನು ಭಾರತಕ್ಕೆ ವಾಪಸ್ ಕರೆತರಲು ಕೇಂದ್ರ ಸರ್ಕಾರ ಬ್ಲಹತ್ ಯೋಜನೆ ಸಿದ್ಲಪಡಿಸಿದೆ

ಸೋಂಕು ವ್ಲಾಪಿಸುವ ಅಪಾಯ ಇರುವುದರಿಂದ ಯಾವ ರೀತಿಯಲ್ಲಿ ಕರೆ ತರಬೇಕೆಂದು ಕಾರ್ಯಾಚರಣೆಯ ಮಾದರಿ ರೂಪಿಸಲಾಗಿದೆ ವಿವಿಧ ದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಭಾರತಕ್ಕೆ ಮರಳಬಯಸುವ ವ್ಯಕ್ತಿಗಳ ಪಟ್ಟಿ ತಯಾರಿಸುತ್ತಿವೆ ವಿಮಾನಪತ್ತುವ ಮುನ್ನ ಪ್ರತಿಯೊಬ್ಬರ ವೈದ್ಯಕೀಯ ತಪಾಸಣೆ ನಡೆಯಲಿದೆ ರೋಗಲಕ್ಷಣಗಳಿಲ್ಲದವರಿಗೆ ಮಾತ್ರ ಪ್ರಯಾಣದ ಅವಕಾಶ ಇರಲಿದೆ ಆರೋಗ್ಗ ಇಲಾಖೆ ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯ ರೂಪಿಸಿರುವ ಆರೋಗ್ಯ ನಿಯಮಾವಳಿಗಳನ್ನು ಪ್ರತಿಯೊಬ್ಬ ಪ್ರಯಾಣಿಕರೂಪಾಲನೆ ಮಾಡುವುದು ಕಡ್ಡಾಯ ಭಾರತಕ್ಕೆ ಮರಳಿದ ಬಳಿಕ ಎಲ್ಲರೂ ಆರೋಗ್ಯ ಸೇತು ಆಪ್ನಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳಬೇಕು ಇಲ್ಲಿಯೂ ಮತ್ತೊಮ್ಮೆ ವೈದ್ಯಕೀಯ ತಪಾಸಣೆ ನಡೆಯಲಿದೆ

ವಿದೇಶಗಳಿಂದ ಬರುವ ಭಾರತೀಯರ ಪರೀಕ್ಷೆ ಕ್ವಾರಂಟೈನ್ ಇತ್ಕಾದಿ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಗಳೇ ಮಾಡಬೇಕೆಂದು ಸೂಚಿಸಲಾಗಿದೆ ಕೇಂದ್ರವಿದೇಶಾಂಗ ವ್ಯವಹಾರಗಳು ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯಗಳು ಸದ್ದದಲ್ಲೇ ಎಲ್ಲಾ ವಿವರಗಳನ್ನು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ

ಕೆಲ ನಿರ್ಬಂಧಗಳಿಗೆ ಒಳಪಟ್ಟು ಪಸಿರು ಕಿತ್ತಳೆ ಪಾಗೂ ಕೆಂಮ ವಲಯ ಪ್ರದೇಶಗಳಲ್ಲಿ ನಿರ್ದಿಷ್ಟ ಚಟುವಟಿಕೆಗಳಿಗೆ ಅನುಮತಿ ಕಲ್ಪಿಸಲಾಗಿದೆ ದಿನಗೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಹಾಗೂ ಇನ್ನಿತರ ಸಂತ್ರಸ್ತ ಜನರ ಸಂಕಷ್ಟಗಳನ್ನು ಪರಿಹರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ನಿರ್ಬಂಧಗಳಲ್ಲಿ ಸಡಿಲಿಕೆಗಳನ್ನು ಪ್ರಕಟಿಸಿದೆ ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವೇಳಾಪಟ್ಟಿ ಪ್ರಕಟಿಸಿಲ್ಲ

ವಸತಿ ನಿಲಯಗಳಲ್ಲಿದ್ದು ಅಧ್ಯಯನ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ತಮ್ಮ ಸ್ವಂತ ಊರುಗಳಿಗೆ ತೆರಳಿದ್ದು ಇಂತಹ ವಿದ್ವಾರ್ಥಿಗಳಿಗೆ ಸಮೀಪದ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾತ ಕಲ್ಪಿಸುವ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತಂತೆ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದರು

ಈತಾನ್ಚ ರಾಜ್ಯಗಳ ಪ್ರದೇಶ ದ್ವೀಪ ಪ್ರದೇಶಗಳು ಹಾಗೂ ಪರ್ವತ ಪ್ರದೇಶಗಳಿಗೆ ಅಗತ್ತ ಹಾಗೂ ವೈದ್ಯಕೀಯ ಸರಕುಗಳ ಸಾಗಾಣಿಕೆಗೆ ಹೆಜ್ಜಿನ ಲಕ್ಷ್ಯ ವಹಿಸಲಾಗಿದೆ

ಪವನ್ಪನ್ಸ್ ಸಂಸ್ಟೆ ಸೇರಿದಂತೆ ಪೆಲಿಕಾಪ್ಟರ್ ಸೇವೆಗಳು ಜಮ್ಮ ಕಾಶ್ಮೀರ ಲಡಾಕ್ ದ್ವೀಪ ಪ್ರದೇಶಗಳು ಈಶಾನ್ಯ ವಲಯಗಳಿಗೆ ವೈದ್ಯಕೀಯ ಸರಕು ಪಾಗೂ ರೋಗಿಗಳನ್ನು ಸಾಗಾಣಿಕೆ ಮಾಡಿವೆ ದೇಶೀಯ ಸರಕು ಸಾಗಾಣಿಕೆ ವಿಮಾನ ಸಂಸ್ಥೆಗಳಾದ ಸ್ಪ್ರೆಸ್ ಜೆಟ್ ಬ್ಲೂಡರ್ಟ್ ಇಂಡಿಗೋ ಹಾಗೂ ವಿಸ್ಲಾರ ವಾಣಿಜ್ಯ ಆಧಾರದ ಮೇಲೆ ಸರಕು ವಿಮಾನಗಳ ಕಾರ್ಯಾಚರಣೆ ನಡೆಸುತ್ತಿವೆ

ಹೆಡ್ ಇಡೀ ವಿಶ್ವವೇ ಕೊರೋನಾ ಸೋಂಕಿನಿಂದ ನಲುಗುತ್ತಿದ್ದು ಈ ನಿಟ್ಟಿನಲ್ಲಿ ಆಲಿಪ್ತ ಚಳವಳಿ ರಾಷ್ಷಗಳು ಕಟ್ಟುನಿಟ್ಟಿನ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಆಲಿಪ್ತ ಚಳವಳಿ ನ್ಯಾಮ್ ಸದಸ್ಯ ರಾಷ್ಟಗಳ ನಾಯಕರ ಜೊತೆ ನಡೆಸಿದ ಆನ್ಲೈನ್ ವಿಡಿಯೋ ಶ್ವಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು

ಹಲವು ದಶಕಗಳ ನಂತರ ಈ ರೀತಿಯ ಗಂಭೀರ ಸ್ವಿತಿಯನ್ನು ಇಡೀ ವಿಶ್ವವೇ ಎದುರಿಸುತ್ತಿದೆ ಇದನ್ನು ನಿಭಾಯಿಸಲು ನ್ನಾಮ್ ದೇಶಗಳು ಮುಂದಾಗಬೇಕು ಎಂದು ಮೋದಿ ಕರೆ ನೀಡಿದರು ವ್ಟೆರಸ್ ವಿರುದ್ದ ಹೋರಾಟದಲ್ಲಿ ಜಯಗಳಿಸಿದ ನಂತರ ಮತ್ತೊಂದು ರೀತಿಯ ಶ್ವಿತಿ ನಿಭಾಯಿಸಬೇಕಾಗುತ್ತದೆ ನಿಷ್ಣಕ್ಷವಾದ ಸಮಾನತೆ ಪಾಗೂ ಮಾನವೀಯತೆಯ ಹೊಸ ಮಾದರಿಯ ಜಾಗತೀಕರಣಕ್ಕೆ ನಾವು ಸಿದ್ಧರಾಗಬೇಕು ಎಂದು ಮೋದಿ ತಿಳಿಸಿದರು ಲಾಕ್ಡೌನ್ ಸಂದರ್ಭದಲ್ಲಿ ಆಯಾ ಜಿಲ್ಲೆಯಲ್ಲಿ ಸಿಲುಕಿರುವ ಸಾರ್ವಜನಿಕರಿಗೆಆನುಕೂಲ ಕಲ್ಲಿಸುವ ಸಲುವಾಗಿ ಅಂತರ್ ಜಿಲ್ಲೆಗಳ ನಡುವೆ ಸಂಚಾರ ಮಾಡುವುದಕ್ಷಾಗಿ ಆನ್ಲೈನ್ ಮೂಲಕ ಇ ಪಾಸ್ ನೀಡಲಾಗುತ್ತಿದೆ ಮೊಲೀಸ್ ಇಲಾಖೆಯಿಂದ ಪಾಸ್ಗಳನ್ನು ವಿತರಿಸಲಾಗುತ್ತಿದ್ದು ಅರ್ಹರು ಪಾಸ್ಗಳನ್ನು ಪಡೆಯಬಹುದು ಚೆಕ್ಮೋಸ್ನಲ್ಲಿ ಪಾಸ್ಗಳನ್ನು ತೋರಿಸಿ ಹಾಗೂ ಆರೋಗ್ನ ತಪಾಸಣೆಗೆ ಒಳಪಟ್ಟು ಸಂಚರಿಸಬಹುದಾಗಿದೆ ಮೊಬೈಲ್ ಸಂಖ್ಯೆ ಹಾಗೂ ಒನ್ ಟೈಂ ಪಾಸ್ವರ್ಡ್ ಒಟಿಪಿ ಬಳಸಿ ಸಂಬಂಧಪಟ್ಟ ದಾಖಲೆ ನೀಡಿ ಇ ಪಾಸ್ ಪಡೆಯಬಹುದು

ಕೊರೊನಾ ವೈರಾಣುವಿನ ವಿಚಾರದಲ್ಲಿ ಸತ್ಯ ಸಂಗತಿ ಮರೆಮಾಚಿ ಅಂತಾರಾಷ್ಷೀಯ ಸಮುದಾಯದ ವಿಶ್ವಾಸ ಕಳೆದುಕೊಂಡಿರುವ ಚೀನಾದ ವಿರುದ್ದ ಈಗ ಒಂದೊಂದೇ ರಾಷ್ಟಗಳು ಧ್ವನಿ ಎತ್ತಿವೆ